ಮೂವತ್ತಾರನೇ ಸರಕು ಸೇವಾ ತೆರಿಗೆ ಪರಿಷತ್ ಸಭೆ ಪ್ರಗತಿಯಲ್ಲಿ

ಬ್ರಿಕ್ಸ್ ರಾಷ್ಷಗಳಲ್ಲಿ ಭಯೋತ್ವಾದಕ ಜಾಲಗಳಗೆ ತಮ್ಮ ಶ್ರದೇಶದಲ್ಲಿ ತಾಣ ನೆರವು ನೀಡುವುದನ್ನು ತಡೆಗಟ್ಲಯವಂತೆ ಭಾರತ ಸೂಚನೆ

ವಾಟ್ಲೆಆ್ವಪ್ನಲ್ಲಿ ಅಭಿವೃದ್ದಿ ತಂತ್ರಾಂಶ ಮೂಲಕ ಮಾಹಿತಿ ದುರ್ಬಳಕೆ ಅಪಾತ್ರರರ ಕೈಗೆ ತಲುಪದಂತೆ ನಿರ್ಬಂಧಿಸಲು ಕೇಂದ್ರ ಪರಿಶೀಲನೆ

ಜೈಷೆ ಮೊಹಮ್ನದ್ ಸಂಘಟನೆಯ ಕಮಾಂಡರ್ ಮುನ್ನಾ ಲಾಹೋರಿಯನ್ನು ಇಂದು ಸೋಫಿಯಾ ಜಿಲ್ಲೆಯಲ್ಲಿ ಪತ್ತೆ ಮಾಡಲಾಯಿತು ಎಂದು ಭದ್ರತಾಪಡೆ ತಿಳಿಸಿದೆ ದಕ್ಷಿಣ ಕಾಶೀರದ ಸೋಫೀಯಾ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಭದ್ರತಾಪಡೆ ಮತ್ತು ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಭಯೋತ್ಪಾದನಾ ಸಂಘಟನೆಯ ಮುಖ್ಲಸ್ವ ಮುನ್ನಾ ಲಾಹೋರಿಯನ್ನು ಭದ್ರತಾಪಡೆ ಹತ್ಲೆ ಮಾಡಿತು ಇದರ ಜೊತೆಗೆ ಇನ್ನೊಬ್ಲ ಭಯೋತ್ವಾದಕನನ್ನು ಹತ್ಲೆ ಮಾಡಿ ಅಪಾರ ಪ್ರಮಾಣದ ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಯಿತೆಂದು ರಕ್ಷಣಾಪಡೆ ಮೂಲಗಳು ತಿಳಿಸಿವೆ ಜಮ್ನು ಕಾಶ್ನೀರದ ಅಂತಾರಾಷ್ಸೀಯ ಗಡಿ ಶ್ರದೇಶದ ಸಮೀಪ ಪಾಕಿಸ್ತಾನದ ಅಶ್ರಜೋದಿತ ದಾಳಿಯಿಂದಾಗಿ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ ಎಂದು ರಕ್ಷಣಾ ವಕ್ತಾರರು ತಿಳಿಸಿದ್ದಾರೆ ಕುಪ್ವಾರ ಜಿಲ್ಲೆಯ ಮಾಚಿ ಪ್ರದೇಶದಲ್ಲಿ ಪಾಕಿಸ್ತಾನದ ಭದ್ರತಾಪಡೆ ಇಂದು ಬೆಳಗಿನ ಜಾವ ದಾಳಿ ನಡೆಸಿತು ಈ ಸಂದರ್ಭದಲ್ಲಿ ಓರ್ವ ಯೋಧ ಹುತಾತ್ಕರಾದರು ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ ದಾಳಿಯಲ್ಲಿ ಪಲವರು ಗಾಯಗೊಂಡಿದ್ದು ಅವರನ್ನು ಸೇನಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಹಣಕಾಸು ಸಚವೆ ನಿರ್ಮಲಾ ಒೕತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ವಿಡೀಯೋ ಕಾನ್ಸರೆನ್ಸ್ ಮೂಲಕ ಜಿಎಸ್ಟಿ ಪರಿಷತ್ ಸಭೆ ನಡೆಯುತ್ತಿದೆ

ವಿದ್ಯುನ್ಮಾನ ವಾಹನಗಳ ಮೇಲೆ ತೆರಿಗೆ ಪ್ರಮಾಣವನ್ನು ಕಡಿತಗೊಳಿಸುವ ಜೊತೆಗೆ ಜಿಎಸ್ಟಿ ತೆರಿಗೆಗೆ ಆಧಾರ್ ಬಳಕೆ ನೋಂದಣಿ ಕಡ್ಡಾಯ ಕುರಿತಂತೆ ಪರಿಷತ್ ಸಭೆ ಚರ್ಚಿಸುತ್ತಿದೆ ಎಂದು ವರದಿಯಾಗಿದೆ ಭಾರತವು ಇತರೆ ಬ್ರಿಕ್ಸ್ ರಾಷ್ಟಗಳೊಂದಿಗೆ ಭಯೋತ್ಪಾದಕ ಜಾಲಗಳಗೆ ಮತ್ತು ತಮ್ಮ ಪ್ರದೇಶಗಳಲ್ಲಿನ ಭಯೋತ್ಪಾದಕ ಚಟುವಟಿಕೆಗಳಿಗೆ ಹಣಕಾಸಿನ ನೆರವು ನೀಡುವುದನ್ನು ತಡೆಗಟ್ಟಲು ಎಲ್ಲಾ ದೇಶಗಳಿಗೆ ಕರೆ ನೀಡಿದೆ

ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ವಿ

ಸಿಂಗ್ ಅವರು ಭಾರತದ ಪ್ರತಿನಿಧಿಯಾಗಿ ಸಭೆಯಲ್ಲಿ ಭಾಗವಹಿಸಿದ್ದರು ಭಯೋತ್ವಾದನೆ ನಿರ್ಮೂಲನೆಗೆ ದೇಶಗಳು ವಹಿಸಿಕೊಳ್ಳಬಹುದಾದ ಪ್ರಾಥಮಿಕ ಪಾತ್ರದ ಕುರಿತು ಚರ್ಚೆ ನಡೆಸಲಾಯಿತು ಭಯೋತ್ವಾದನೆ ನಿಗ್ರಹಕ್ತಾಗಿ ಎಲ್ಲಾ ರೀತಿಯ ಅಗತ್ಯ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಬ್ರಿಕ್ಸ್ ರಾಷ್ಟಗಳು ವಿಶ್ವಾಸ ವ್ಯಕ್ತಪಡಿಸಿದವು

ಕಾರ್ಗಿಲ್ ವಿಜಯೋತ್ತವವನ್ನು ನಿನ್ನೆ ದೇಶಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು

ಈ ವರ್ಷದ ಆಚರಣೆಯ ಮುಖ್ಯ ಧ್ವೇಯ ಸ್ನರಣೆ ಸಂತೋಷ ಮತ್ತು ನವೀಕರಣ ಎನ್ನುವುದಾಗಿದೆ ರಾಷ್ಟೀಯ ಯುದ್ದ ಸ್ನಾರಕದಲ್ಲಿ ರಕ್ಷಣಾ ಪಡೆಯ ಮುಖ್ಯಸ್ಥರಾದ ಬಿಪಿನ್ ರಾವತ್ ಅಡ್ನಿರಲ್ ಕರಮ್ಬೀರ್ ಸಿಂಗ್ ವಾಯುಪಡೆಯ ವರಿಷ್ಠ ಏರ್ ಮಾರ್ಷಲ್ ಬಿರೇಂದ್ರ ಸಿಂಗ್ ಧನೋವಾ ಅವರು ಗೌರವ ನಮನ ಸಲ್ಲಿಸಿದರು ಕಾರ್ಗಿಲ್ ವಿಜಯ ದಿನದ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ ವೆಂಕಯ್ಲನಾಯ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಾಗೂ ರಕ್ಷಣ ಸಚಿವ ರಾಜನಾಥ್ ಸಿಂಗ್ ಅವರು ಆಪರೇಷನ್ ವಿಜಯ್ ಕಾರ್ಯಾಚರಣೆಯಲ್ಲಿ ಹುತಾತ್ತರಾದ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಇಂದು ಸಂಜೆ ಇಂದಿರಾ ಗಾಂಧಿ ಕ್ರೀಡಾಂಗಣದಲ್ಲಿ ವಿಜಯ್ ದಿವಸ್ ಅಂಗವಾಗಿ ಸಾಂಸ್ನತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅದರ ಅಂಗವಾಗಿ ಹಲವು ರಕ್ಷಣಾ ಪಡೆಗಳಿಂದ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ

ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಇತರ ವಾಹಿನಿಗಳಲ್ಲಿಯೂ ಹಾಗೂ ಯೂಟ್ಟೂಬ್ನಲ್ಲಿಯೂ ಇದನ್ನು ನೋಡಬಹುದಾಗಿದೆ ಏಕಕಾಲಕ್ಕೆಆಕಾಶವಾಣಿಯ ಅಂತರ್ಜಾಲದಲ್ಲಿಯೂ ಕೇಳಬಹುದಾಗಿದೆ

ಕಾರ್ಯಕ್ರಮದ ನಂತರ ಪ್ರಾದೇಶಿಕ ಭಾಷೆ ಮತ್ತು ಹಿಂದಿಯಲ್ಲಿ ಮನ್ ಕಿ ಬಾತ್ ಅವತರಣಿಕೆ ಬಿತ್ತರವಾಗಲಿದೆ

ವಾಟ್ಆಷ್ನಲ್ಲಿ ನಮೂದಿಸಿರುವ ಸಂದೇಶಗಳು ಭಯೋತ್ವಾದಕರು ಮತ್ತು ಅಪಾತ್ರರರ ಕ್ಲೆ ತಲುಪಿ ಆಗಬಹುದಾದ ಹಾನಿ ತಡೆಗೆ ಹೊಸ ಕಾರ್ಯಸೂಚಿಯನ್ನು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಭಿವೃದ್ದಿ ಪಡಿಸಲು ಉದ್ದೇಶಿಸಿದೆ ಎಂದು ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ ನಿನ್ನೆ ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಈ ವಿಷಯ ಕುರಿತು ವಿಸ್ತತವಾಗಿ ಚರ್ಚೆ ನಡೆಸಲಾಯಿತು ಎಂದು ಅವರು ಹೇಳದರು ವಾಟ್ಸ್ಆಪ್ ಸೇವೆಗೆ ಅಗತ್ತ ಶುಲ್ಲ ವಿಧಿಸುವುದರಿಂದ ನಿರ್ಬಂಧಗಳ ಜೊತೆಗೆ ದುರ್ಬಳಕೆ ತಡೆಗೆ ಸಹಕಾರಿಯಾಗುವ ಸಾಧ್ಯತೆ ಇದೆ ಎಂದರು ಈ ಕುರಿತಂತೆ ರಿಸರ್ವ್ಬ್ಲಾಂಕ್ ಆಫ್ ಇಂಡಿಯಾ ಮತ್ತು ಎನ್ಪಿಸಿಐ ಚರ್ಚೆ ನಡೆಸುತ್ತಿದೆ ಎಂದರು ವಾಟ್ಆಪ್ಗಳ ಎಲ್ಲಾ ಆಯಾಮಗಳ ವಹಿವಾಟನ ಮೇಲೆ ಕಣ್ನಾವಲು ಇಡಲು ಭಾರತ ಸರ್ಕಾರ ಉದ್ದೇಶಿಸಿದೆ ಎಂದು ರವಿಶಂಕರ ಪ್ರಸಾದ್ ತಿಳಿಸಿದರು

ರಾಜ್ಜಪಾಲ ವಜೂಭಾಯಿ ವಾಲಾ ನೂತನ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು ಬಿಜೆಪಿ ರಾಜ್ನಾದ್ಯಕ್ಷ ಬಿ

ಸಮಾರಂಭಕ್ಷೆ ಸಾಕ್ಷಿಯಾದ ಹಲವು ಗಣ್ಣರು ನೂತನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ಅಭಿನಂದಿಸಿದರು ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಸ್ನಿರ ರೈತರ ಪರ ಆಡಳಿತ ಹಾಗೂ ರಾಜ್ಯ ಅಭಿವೃದ್ದಿಗೆ ಹೆಚ್ಚಿನ ಒತ್ತು ನೀಡಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದ ಯಡಿಯೂರಪ್ಪ ಹಲವು ಪ್ರಮುಖ ನಿರ್ಧಾರಗಳನ್ನು ಕ್ಲೆಗೊಂಡಿದ್ದಾರೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ನಾನ್ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಹಣ ಸಂದಾಯ ಮಾಡುವುದಾಗಿ ತಿಳಿಸಿರುವ ಅವರು ಈ ಯೋಜನೆಯಡಿ ನೋಂದಣಿ ಮಾಡಿರುವ ಅರ್ಹ ರೈತರಿಗೆ ಎರಡು ಕಂತುಗಳಲ್ಲಿ ತಲಾ ಎರಡು ಸಾವಿರ ರೂಪಾಯಿಗಳಂತೆ ನಾಲ್ಕು ಸಾವಿರ ರೂಪಾಯಿ ಪಾವತಿಸುವುದಾಗಿ ಹೇಳಿದರು ನೇಕಾರರ ಸಾಲ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ ನೇಕಾರರ ಸಾಲ ನೂರು ಕೋಟಿ ರೂಪಾಯಿಗಳಷ್ಟಿದ್ದು ಈ ಮೊತ್ತವನ್ನು ಸಂಪೂರ್ಣ ಮನ್ನಾ ಮಾಡುವುದಾಗಿ ಇದೇ ಸಂದರ್ಭದಲ್ಲಿ ಅವರು ಪ್ರಕಟಿಬದರು

ಈ ಕುರಿತು ಸಭಾಧಕ್ಷರು ನಿರ್ಣಯ ಕೈಗೊಳ್ಳಬೇಕಾಗಿದೆ

ಈ ಮಧ್ಯೆ ಮಾಜಿ ಸಚಿವ ಜಿ

ದೇವೇಗೌಡ ಬಿಜೆಪಿಗೆ ಬಾಹ್ವದೆಂಬಲ ನೀಡುವುದಾಗಿ ತಿಳಿಸಿರುವುದರಿಂದ ಯಡಿಯೂರಪ್ಪ ನೇತೃತ್ವದ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲವೆಂದು ರಾಜಕೀಯ ಪಕ್ಷಗಳ ಮುಖಂಡರು ವಿಶ್ಲೇಷಿಸಿದ್ದಾರೆ ಅಂತರ್ರಾಜ್ಗಳ ನಡುವೆ ಖಾಸಗಿ ಬಸ್ ಓಡಾಟಕ್ಕೆ ನೀಡುವ ರಾಷ್ಷೀಯ ಅನುಮತಿ ಯೋಜನೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಡರಿ ತಿಳಿಸಿದ್ದಾರೆ

ಇದರಿಂದ ರಾಜ್ಯಗಳಿಗೆ ಸಂದಾಯವಾಗುವ ತೆರಿಗೆ ಪಾವತಿ ಏರಿಕೆಯಾಗಲಿದೆ ಎಂದು ಅವರು ಹೇಳಿದರು ಹೈದರಬಾದ್ ಮೂಲದ ವ್ಲಾಪಾರಿ ಆಕ್ರಮವಾಗಿ ಹಣ ವರ್ಗಾವಣೆ ಮಾಡುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ವ್ಯಾಪಾರಿ ಸಾನಾ ಸತೀಶ್ ಬಾಬುರನ್ನು ಬಂಧಿಸಿದೆ ಕಳೆದ ಶುಕ್ರವಾರ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅನ್ವಯ ಬಾಬುರನ್ನು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬಂಧಿಸಿ ನಿನ್ನೆ ಅಧಿಕೃತವಾಗಿ ನ್ವಾಯಾಲಯದ ಮುಂದೆ ಹಾಜರುಪಡಿಸಿದರು ಟರ್ಕಿ ಮೇಲೆ ನಿರ್ಬಂಧವಿಧಿಸಿರುವ ಅಮೆರಿಕ ಈಗ ರಷ್ಲಾದಿಂದ ರಕ್ಷಣಾ ಕ್ಷಿಪಣಿ ಪದ್ದತಿಯನ್ನು ಖರೀದಿಸಲು ಮುಂದಾಗಿದ್ದು ಇದಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎಂದು ವರದಿಯಾಗಿದೆ ನ್ಯಾಟೋ ಸದಸ್ಟರಾಪ್ಷದಿಂದ ಟರ್ಕಿಯನ್ನು ಹೊರಗಿಟ್ಟದ್ದು ರಷ್ಟಾದ ಎಸ್